ದೇಶದ ಜನತೆ ಹೊರ ಹೋಗದೆ ಮನೆಯಲ್ಲೇ ಉಳಿಯುವ ಮೂಲಕ ಮಾರಣಾಂತಿಕ ಕೊರೋನಾ ವೈರಸ್ ಸೋಂಕು ತಡೆಗಟ್ಟಲು ಸಹಕರಿಸಬೇಕು ಎಂದು ಪ್ರಧಾನಿಯವರು ಸರಣಿ ಟ್ವೀಟ್ ಮಾಡುತ್ತಿದ್ದಾರೆ

ಈ ಎಲ್ಲಾ ಆಚರಣೆ ಮತ್ತು ಪ್ರಯತ್ನಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಧನ್ಯವಾದ ಸಲ್ಲಿಸಿದ್ದಾರೆ ಜನತಾ ಕರ್ಫ್ಯೂ ಹಿನ್ನೆಲೆಯಲ್ಲಿ ನಾಳೆ ದೆಹಲಿಯಲ್ಲಿ ಮೆಟ್ರೊ ಸಂಚಾರ ನಿಲ್ಲಿಸಲಾಗಿದೆ ಸಾರ್ವಜನಿಕರು ನಾಳೆ ಒಂದು ದಿನ ಮನೆಯಲ್ಲೇ ಉಳಿಯುವುದನ್ನು ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದನ್ನು ಪ್ರೋತ್ಲಾಹಿಸುವ ಸಲುವಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ದೇಶದ ಜನತೆ ನಾಳೆ ಮನೆಯಲ್ಲೇ ಉಳಿಯಬೇಕೆಂಬ ವೈದ್ಯರು ಮತ್ತು ವಿವಿಧ ಇಲಾಖೆಗಳು ನೀಡಿರುವ ಸಲಹೆ ಸೂಚನೆಗಳನ್ನು ಎಲ್ಲರೂ ಚಾಚು ತಪ್ಪದೆ ಪಾಲಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ವೈದ್ದರು ಮತ್ತು ಸಂಬಂಧಿಸಿದ ಇತರೆ ಇಲಾಖೆಗಳು ನೀಡಿರುವ ಸಲಹೆ ಸೂಚನೆಗಳನ್ನು ಒಂದು ದಿನ ಪಾಲಿಸುವುದರಿಂದ ನಿಮ್ಮ ಕುಟುಂಬ ಸದಸ್ಕರು ಸ್ನೇಹಿತರು ಹಾಗೂ ಬಂಧು ಬಳಗ ಸುರಕ್ಷಿತವಾಗಿ ಇರಲಿದ್ದಾರೆ ಎಂದು ಸರಣೆ ಟ್ವೀಟ್ ಮಾಡಿದ್ದಾರೆ ಅನಗತ್ತ ಪ್ರಯಾಣದಿಂದ ಯಾರೊಬ್ಬರಿಗೂ ಸಹಾಯವಾಗುವುದಿಲ್ಲ ಕೊರೋನಾ ವಿರುದ್ಧದ ಪ್ರತಿಯೊಂದು ಸಣ್ಣ ಪ್ರಯತ್ನದಿಂದ ದೊಡ್ಡ ಪ್ರತಿಫಲ ಸಿಗಲಿದೆ ಎಂದು ಅವರು ತಿಳಿಸಿದ್ದಾರೆ

ಆರೋಗ್ಯ ಸಚಿವಾಲಯದ ಜಂಟಿ ಕಾರ್ಯದರ್ತಿ ಲವ್ ಅಗರ್ವಾಲ್ ದೆಹಲಿಯಲ್ಲಿಂದು ವಿವರ ಒದಗಿಸಿದ್ದು

ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಟ್ರವಾಲ್ ಈ ವಿಷಯ ತಿಳಿಸಿದ್ದಾರೆ ದೆಹಲಿಯಲ್ಲಿ ಬಂದ್ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ

ಪ್ರತಿ ಫಲಾನುಭವಿಗೆ ತಿಂಗಳಗೆ ಏಳೂವರೆ ಕಿಲೋ ಪಡಿತರ ಹಂಚಿಕೆ ಮಾಡಲಾಗುವುದು ಎಂದರು ಕೊರೋನಾ ಭೀತಿಯಿಂದ ದಿನಗೂಲಿ ಕಾರ್ಮಿಕರು ತೀರಾ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ದೆಹಲಿಯ ವಸತಿರಹಿತರಿಗೆ ಆಹಾರ ಒದಗಿಸಲಾಗುವುದು ಹಿರಿಯ ನಾಗರಿಕರು ವಿಧವೆಯರು ಮತ್ತು ವಿಶೇಷಚೇತನರಿಗೆ ಪಿಂಚಣಿ ಮತ್ತು ಮಾಸಾಶನ ದುಪ್ಪಟ್ಟು ಮಾಡಲಾಗುತ್ತಿದೆ ಎಂದರು

ಹಿರಿಯ ನಾಗರಿಕರು ನಾಳೆ ಮುಂಜಾನೆ ನಡಿಗೆ ನಿಲ್ಲಿಸಿ ಆದಷ್ಟು ಮನೆಯಲ್ಲೇ ಉಳಿಯಬೇಕು ಎಂದು ಕೇಜ್ರವಾಲ್ ಸಲಹೆ ನೀಡಿದ್ದಾರೆ

ಸೂರತ್ನಲ್ಲಿಂದು ಪತ್ತೆಯಾಗಿರುವ ವ್ಯಕ್ತಿಗೆ ಸ್ವಳೀಯ ಸೋಂಕು ಹರಡಿರುವುದು ದೃಢಪಟ್ಟದೆ ಕೊರೋನಾ ಸೋಂಕು ಪರಡುವುದು ಹೆಚ್ಚಾದರೆ ಅಹ್ಮದಾಬಾದ್ ವಡೋದರ ರಾಜ್ಕೋಟ್ ಮತ್ತು ಸೂರತ್ನಲ್ಲಿ ಪ್ರತ್ಯೇಕ ವಾರ್ಡ್ಗಳನ್ನು ಸ್ವಾಪಿಸಲಾಗುವುದು ಎಂದು ಮುಖ್ಯಮಂತ್ರಿ ವಿಜಯ್ ರೂಪಾನಿ ತಿಳಿಸಿದ್ದಾರೆ

ಕರ್ನಾಟಕದ ಜನತೆ ಎಲ್ಲಾ ಮುಂಜಾಗೃತಾ ಕ್ರಮಗಳನ್ನು ತಪ್ಪದೆ ಪಾಲಿಸಬೇಕು ಎಂದು ಕರ್ನಾಟಕದ ಆರೋಗ್ಯ ಸಚಿವ ಬಿ

ಈ ಮಧ್ಯೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಮೈಸೂರಿನಲ್ಲಿಂದು ಮಾತನಾಡಿ ರಾಜ್ಯದಲ್ಲಿ ಕೊರೋನಾ ವೈರಸ್ ಭೀತಿ ಹೆಚ್ಚಾದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಎಲ್ಲ ಜನರ ಸುರಕ್ಷತೆಗೆ ನಿಂತಿವೆ

ವಿದ್ಯುನ್ಮಾನ ಉತ್ಪನ್ನಗಳ ತಯಾರಿಕಾ ಗುಂಪುಗಳಿಗೆ ವಿಶ್ವ ದರ್ಜೆಯ ಮೂಲಸೌಕರ್ಯ ಹಾಗೂ ಸಾಮಾನ್ಯ ಸೌಲಭ್ಯಗಳು ಮತ್ತು ಪರಿಕರಗಳನ್ನು ಒದಗಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ ಸಂಪುಟ ಸಭೆಯ ನಂತರ ದೆಹಲಿಯಲ್ಲಿಂದು ಸುದ್ದಿಗಾರರಿಗೆ ವಿವರ ಒದಗಿಸಿದ ಸಚಿವ ರವಿಶಂಕರ್ ಪ್ರಸಾದ್ ಬೃಹತ್ ಪ್ರಮಾಣದ ವಿದ್ಯುನ್ಮಾನ ಉತ್ಪನ್ನಗಳನ್ನು ತಯಾರಿಸುವ ಫಟಕಗಳಿಗೆ ಉತ್ಪಾದನಾ ಉತ್ತೇಜನ ನೀಡುವ ಯೋಜನೆಗೂ ಅನುಮೋದನೆ ನೀಡಲಾಗಿದೆ ಎಂದರು ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಿ ಬೃಹತ್ ಹೂಡಿಕೆ ಆಕರ್ಷಿಸುವ ಸಲುವಾಗಿ ಈ ಯೋಜನೆಗೆ ಉತ್ತೇಜನ ೀಡಲಾಗುತ್ತಿದೆ

ಭಾರತದಲ್ಲಿ ಮೊಬೈಲ್ ಮತ್ತು ಬಿಡಿ ಭಾಗಗಳ ಉತ್ಪಾದನೆಗೆ ಕೇಂದ್ರ ಸರ್ಕಾರ ಒತ್ತು ನೀಡಿದೆ

ಈ ಪಾರ್ಕ್ಗಳಿಗೆ ಸಾಮಾನ್ನ ಮೂಲಸೌಕರ್ಯ ಒದಗಿಸುವುದು ಇದರ ಉದ್ದೇಶವಾಗಿದೆ ಔಷಧ ವಲಯದಲ್ಲಿ ಸ್ವಾಲಂಬನೆ ಸಾಧಿಸಲು ಮತ್ತು ತಯಾರಿಕಾ ವೆಚ್ಚ ನಿಯಂತ್ರಣಕ್ಕೆ ತರಲು ಈ ಯೋಜನೆ ನೆರವಾಗಲಿದೆ